ಗೊತ್ತುವಳಿ ನಿನ್ನೆಯೇ ಮತಕ್ಕೆ ಹಾಕುವಂತೆ ಮುಖ್ಯಮಂತ್ರಿಯವರಿಗೆ ರಾಜ್ಜಪಾಲರಿಂದ ಎರಡು ವಿಜ್ಜಾಪನಾ ಪತ್ರ

ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಇಂದು ನಾಳಿ ಭಾರೀ ಮಳೆ ಸಾಧ್ಯತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾಲೆ ಪಿಯು ಕಾಲೇಜುಗಳಿಗೆ ಇಂದು ರಜೆ ಕೊಡಗು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಫೋಪಣೆ

ರಮೇಶ್ಕುಮಾರ ಸೋಮವಾರಕ್ಕೆ ಮುಂದೂಡುತ್ತಿರುವುದಾಗಿ ಪ್ರಕಟಿಸಿದರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ತನ್ನ ಬಹುಮತ ಸಾಬೀತುಪಡಿಸಲು ಕಳೆದ ಗುರುವಾರ ಮುಖ್ಯಮಂತ್ರಿಯವರು ಮಂಡಿಸಿರುವ ವಿಶ್ವಾಸಮತಯಾಚನೆ ಗೊತ್ತುವಳಿಯ ಮೇಲಿನ ಚರ್ಚೆ ಕಲಾಪ ರಾಜ್ಯ ವಿಧಾನಸಭೆಯಲ್ಲಿ ನಿನ್ನೆ ಬಿರುಸಿನಿಂದ ನಡೆಯಿತು ಈ ಮಧ್ಯೆ ರಾಜ್ಯಪಾಲರು ಮುಖ್ಯಮಂತ್ರಿಯವರಿಗೆ ಎರಡು ವಿಜ್ಞಾಪನಾ ಪತ್ರಗಳನ್ನು ಬರೆದು ಎರಡನೇ ಬಾರಿಗೆ ಗಡುವನ್ನು ವಿಸ್ತರಿಸಿ ಸಂಜೆ ಕಲಾಪ ಪೂರ್ಣಗೊಳ್ಳುವ ಮುಂಚೆ ವಿಶ್ವಾಸಮತವನ್ನು ಪಡೆದುಕೊಳ್ಳುವಂತೆ ನಿರ್ದೇತನ ನೀಡಿದರು

ಡಿ ಕುಮಾರಸ್ವಾಮಿ ತಮ್ಮ ವಿಶ್ವಾಸಮತ ಪ್ರಸ್ತಾವದ ಮೇಲಿನ ಭಾಷಣ ಮುಂದುವರಿಸಿ ಅಧಿಕಾರಕ್ಷೆ ಅಂಟಕೊಳ್ಳುವ ಅಶಯ ತಮ್ಮದಲ್ಲವೆಂದು ಸ್ಪಪ್ಪಪಡಿಸಿದರು

ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಪ್ರಸ್ತಾಪಿಸಿದರು ವಿಶ್ವಾಸಮತ ಗೊತ್ತುವಳಿ ಕುರಿತಂತೆ ನಡೆದ ವಾದ ಪ್ರತಿವಾದಗಳಲ್ಲಿ ರಾಜ್ಯಪಾಲರು ಸದನದ ಕಲಾಪದ ಬಗ್ಗೆ ನಿರ್ದೇತನ ನೀಡುವಂತಿಲ್ಲ ಎಂದು ಸಚಿವ ಕೃಷ್ಣ ಬೈರೇಗೌಡ ಮಾಡಿದ ಪ್ರಸ್ತಾಪವನ್ನು ಬಿಜೆಪಿ ಒಪ್ಪಲಿಲ್ಲ ಬಿಜೆಪಿಯ ಹಿರಿಯ ಸದಸ್ಯ ಮಾಧುಸ್ವಾಮಿ ತಮ್ಮ ವಾದದಲ್ಲಿ ರಾಜ್ಯಪಾಲರು ಸಭಾಧ್ಯಕ್ಷರಿಗೆ ಸೂಚನೆ ಕೊಟ್ಟಲ್ಲ ಎಂದರು ಸರ್ಕಾರವನ್ನು ರಾಜ್ಯಪಾಲರೇ ರಚಿಸಿರುವುದರಿಂದ ಮುಖ್ಯಮಂತ್ರಿಯರಿಗೆ ಸೂಚನೆ ಕೊಡುವ ಅಧಿಕಾರ ಅವರಿಗಿದೆ ಬಹುಮತದ ಬಗ್ಗೆ ಅನುಮಾನ ಇರುವುದರಿಂದ ಕಾಲಮಿತಿಯೊಳಗೆ ಸ್ಪಷ್ಟಬಹುಮತ ಸಾಬೀತುಪಡಿಸಲು ಸೂಚಿಸಿರುವುದು ಸಂವಿಧಾನಬದ್ಧವಾಗಿದೆ ಎಂದು ಪ್ರತಿಪಾದಿಸಿದರು ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಬಿ

ಯಡ್ಕೂರಪ್ಪ ರಾಜ್ಯಪಾಲರು ಮೂರು ಬಾರಿ ಪತ್ರ ಬರೆದು ಮುಖ್ಯಮಂತ್ರಿಯವರಿಗೆ ಬಹುಮತ ಸಾಬೀತು ಪಡಿಸುವಂತೆ ಹೇಳಿದ್ದಾರೆ ಕೇಂದ್ರಕ್ಕೂ ಈ ಬೆಳವಣಿಗೆಗಳ ಕುರಿತು ವರದಿ ನೀಡಿದ್ದಾರೆ ಆದರೆ ಸ್ಪೀಕರ್ ವಿನಾಕಾರಣ ಕಾಲಹರಣ ಮಾಡುತ್ತಿದ್ದಾರೆ ಸೋಮವಾರದ ವರೆಗೆ ಕಾಯಲಿದ್ದೇವೆ ಮತ್ತೆ ರಾಜ್ಯಪಾಲರ ಬಳಿ ಹೋಗುವುದಿಲ್ಲ ಎಂದು ಸ್ಪಷ್ಟ ಪಡಿಸಿದರು

ಸರ್ಕಾರಕ್ಕೆ ಬಹುಮತವಿಲ್ಲ ಆಡಳಿತ ನಡೆಸಲು ಸರ್ಕಾರಕ್ಕೆ ನೈತಿಕ ಹಕ್ಕೂ ಇಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡಲೇ ರಾಜಿನಾಮೆಯನ್ನು ಸಲ್ಲಿಸಬೇಕೆಂದು ಆಗ್ರಹಿಸಿ ಬಿಜೆಪಿ ಸದಸ್ಕರು ಸದನ ಆರಂಭವಾಗುತ್ತಿದ್ದಂತೆ ಸಭಾಪತಿಯವರ ಮುಂದಿನ ಬಾವಿಯಲ್ಲಿ ಧರಣೆಯನ್ನು ಮುಂದುವರೆಸಿದರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಆಡಳಿತ ಪಕ್ಷದ ಸದಸ್ಯರು ಕಲಾಪವನ್ನು ಸುಸೂತ್ರವಾಗಿ ನಡೆಸಲು ಬಿಜೆಪಿ ಸದಸ್ಯರು ಅವಕಾಶ ನೀಡದೆ ಅನಗತ್ಯವಾಗಿ ಮುಖ್ಯಮಂತ್ರಿಗಳ ರಾಜನಾಮೆಗೆ ಒತ್ತಾಯಿಸಿ ಸದನದಲ್ಲಿ ಗದ್ದಲವೆಬ್ಬಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಈ ವೇಳೆ ಗದ್ದಲ ಕೋಲಾಹಲ ನಡೆಯುತ್ತಿದ್ದರೂ ಸಭಾಪತಿ ಸ್ಯಾನದಲ್ಲಿದ್ದ ಉಪಸಭಾಪತಿ ಎಸ್

ಶಾಸಕರ ರಾಜನಾಮೆಗೆ ಸಂಬಂಧಿಸಿದಂತೆ ಸರ್ವೋಚ್ಧ ನ್ಯಾಯಾಲಯದ ಮಧ್ಯಂತರ ಆದೇಶದಿಂದ ಸದನದಲ್ಲಿ ವಿಶ್ವಾಸ ಮತ ಯಾಚಿಸಲು ತೊಂದರೆಯಾಗುತ್ತಿದೆ ಕುಮಾರಸ್ವಾಮಿಯವರು ಅರ್ಜಿ ಸಲ್ಲಿಸಿದ್ದು ತಮ್ಮ ನಡೆ ಪಾರದರ್ಶಕ ಸಾಂವಿಧಾನಿಕವೂ ಮತ್ತು ಪ್ರಾಮಾಣಿಕವೂ ಆಗಿದೆ ಎಂದು ಉಪ ಮುಖ್ಯಮಂತ್ರಿ ಡಾಕ್ಟರ್ ಜಿ

ಸದನದಲ್ಲಿ ವಿಶ್ವಾಸ ಮತ ಮಂಡನೆಯ ನಿರ್ಣಯವನ್ನು ಮುಖ್ಯಮಂತ್ರಿಯವರು ಮಂಡಿಸಿದ್ದಾರೆ ಸದನಕ್ಕೆ ಒಳಪಟ್ಟ ಯಾವುದೇ ವಿಷಯದಲ್ಲಿ ರಾಜ್ಯಪಾಲರಿಗೂ ಹಸ್ತಕ್ಷೇಪ ಮಾಡುವ ಅಧಿಕಾರವಿರುವುದಿಲ್ಲ

ಅವರ ನಿರ್ಣಯವೇ ಅಂತಿಮ ಸದನಕ್ಕೆ ಮತ್ತು ಸಭಾಧಕ್ಷರಿಗೆ ಬಿಜೆಪಿ ಗೌರವ ನೀಡಬೇಕು ಎಂದು ಮತ್ತೊಂದು ಟ್ವೀಟ್ನಲ್ಲಿ ಪರಮೇಶ್ವರ್ ಆಗ್ರಹಿಸಿದ್ದಾರೆ

ಸುಪ್ರೀಂಕೋರ್ಟ್ನ ಆದೇಶ ಪಕ್ಷದ ವಿಷ್ ನೀಡುವ ಸಾಂವಿಧಾನಿಕ ಹಕ್ಕನ್ನು ಮೊಟಕುಗೊಳಿಸುತ್ತದೆ ಎಂದು ಅವರು ಅರ್ಜಿಯಲ್ಲಿ ತಿಳಿಸಿದ್ದಾರೆ ಈ ಮಧ್ಯ ಸದನದಲ್ಲಿ ವಿತ್ವಾಸ ಮತ ನಿರ್ಣಯದ ಚರ್ಚೆ ನಡೆಯುತ್ತಿರುವಾಗ ಕಲಾಪ ಪ್ರಕ್ರಿಯೆ ಕುರಿತು ರಾಜ್ಯಪಾಲರು ಸಭಾಧಕ್ಷರಿಗೆ ನಿರ್ದೇಶನ ನೀಡುವಂತಿಲ್ಲ ಎಂದು ಮುಖ್ಯಮಂತ್ರಿ ಎಚ್

ವಿಶ್ವಾಸಮತ ಯಾಚನೆಗೆ ರಾಜ್ಯಪಾಲರು ಕಾಲಮಿತಿ ನಿಗದಿಗೊಳಿಸಿದ್ದನ್ನು ಪ್ರತ್ನಿಸಿರುವ ಅವರು ಇದು ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ದವಾಗಿದೆ ಸದನದಲ್ಲಿ ವಿಶ್ವಾಸಮತ ಯಾಚನೆ ನಿರ್ಣಯ ಮಂಡನೆ ಆದ ಬಳಿಕ ರಾಜ್ಜಪಾಲರು ಈ ರೀತಿ ಆದೇಶ ನೀಡುವಂತಿಲ್ಲ ಎಂದು ಅರ್ಜಿಯಲ್ಲಿ ತಿಳಿಸಿದ್ದಾರೆ

ರಾಜ್ಯ ರಾಜಕಾರಣದ ವಿಷಯವನ್ನು ಲೋಕಸಭೆಯಲ್ಲಿ ಚರ್ಚಿಸುವಂತಿಲ್ಲ ಎಂದು ಈಗಾಗಲೇ ಸದನ ನಿರ್ಧರಿಸಿದ್ದರೂ ಸದಸ್ಕರು ಫೋಷಣೆ ಕೂಗುತ್ತಿರುವುದು ಸರಿಯಲ್ಲ

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಭ್ಲರ ಮುಂದುವರಿದಿದ್ದು ಬರಿದಾಗಿದ್ದ ನೇತ್ರಾವತಿ ನದಿ ಸೇರಿದಂತೆ ಶ್ರಮುಖ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಲಾರಂಭಿಸಿದೆ ದಕ್ಷಿಣ ಕನ್ನಡದ ಬಂಟ್ವಾಳ ಬೆಳ್ತಂಗಡಿ ಸುಳ್ಕ ಪುತ್ತೂರು ಮೂಡಬಿದಿರೆ ಮುಂತಾದೆಡೆ ಭಾರೀ ಮಳೆ ಸುರಿದಿದೆ

ಇಂದು ಹಾಗೂ ನಾಳೆ ಭಾರೀ ಮಳೆಯಾಗುವ ಮುನ್ಲೂಚನೆಯನ್ನು ಹವಾಮಾನ ಇಲಾಖೆ ನೀಡಿದ್ದು ರಾಜ್ಜದ ಕರಾವಳಗುಂಟ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಕಡಲ ತೀರಕ್ಕೆ ಪ್ರವಾಸಿಗರು ತೆರಳದಂತೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಎಲ್ಲ ಶಾಲೆ ಹಾಗೂ ಪಿಯು ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಸಿಕಾಂತ ಸೆಂಥಿಲ್ ತಿಳಿಸಿದ್ದಾರೆ

ಜನರ ತುರ್ತು ಸಮಸ್ಥೆಗಳಿಗೆ ಸ್ಪಂದಿಸಲು ಕಂಟ್ರೋಲ್ ರೂಂ ತೆರೆದಿದ್ದು

ಮಂಡ್ಯ ಜಿಲ್ಲೆಯ ಬಹುತೇಕ ನಾಲೆಗಳು ಭರ್ತಿಯಾಗಿದ್ದು ಕೃಷ್ಣರಾಜಸಾಗರ ಅಣೆಕಟ್ಟೆಯಿಂದ ನ್ ಸಾವಿರ ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಸೂಚನೆಯಂತೆ ಹರಿ ಬಿಡಲಾಗಿದೆ

ಹೊಸ ದಿಲ್ಲಿಯ ಕೆಂಪುಕೋಟೆಯಿಂದ ದೇತವನ್ನುದ್ದೇತಿಸಿ ತಾವು ಮಾಡುವ ಭಾಷಣಕ್ಕೆ ಜನರಿಂದ ಸಲಹೆಗಳನ್ನು ಕೇಳಿರುವ ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡಿದ್ದು

ಜನರಿಂದ ಸಲಹೆಗಳನ್ನು ಸ್ವೀಕರಿಸಲು ನಮೋ ಆಪ್ ಓಪನ್ ಪೋರಮ್ ಸೃಷ್ಟಿಸಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ವಿಶ್ವಾಸಮತ ಗೊತ್ತುವಳಿ ಚರ್ಚೆ ವಿಧಾನಸಭೆಯಲ್ಲಿ ಅಪೂರ್ಣ ವಿಧಾನಪರಿಷತ್ನಲ್ಲಿ ಮುಖ್ಯಮಂತ್ರಿ ರಾಜಿನಾಮೆಗೆ ಬಿಜೆಪಿ ಪಟ್ಟು ಸೋಮವಾರಕ್ಕೆ ಕಲಾಪ ಮುಂದೂಡಿಕೆ ಗೊತ್ತುವಳಿ ನಿನ್ನೆಯೇ ಮತಕ್ಕೆ ಹಾಕುವಂತೆ ಮುಖ್ಯಮಂತ್ರಿಯವರಿಗೆ ರಾಜ್ಯಪಾಲರಿಂದ ಎರಡು ವಿಜ್ಞಾಪನಾ ಪತ್ರ

ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಇಂದು ನಾಳಿ ಭಾರೀ ಮಳೆ ಸಾಧ್ಯತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾಲೆ ಪಿಯು ಕಾಲೇಜುಗಳಿಗೆ ಇಂದು ರಜೆ ಕೊಡಗು ಜಿಲ್ಲೆಯಾದ್ಯಂತ ರೆಡ್ ಆಲರ್ಟ್ ಘೋಷಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು